ವನ್ನಜೀವಿ ಮತ್ತು ಅವುಗಳ ವಾಸಸ್ನಳ ಸಂರಕ್ಷಿಸುವುದು ಭಾರತದ ಸಾಂಸ್ನತಿಕ ತತ್ತದ ಭಾಗ ವಲಸೆ ಪಕ್ಷಿಗಳ ಸಂರಕ್ಷಣೆಗೆ ಭಾರತದ ಬದ್ದತೆ ಪುನರುಚ್ಚರಿಸಿದ ಪ್ರಧಾನಮಂತ್ರಿ ನರೇಂದ್ರಮೋದಿ

ಸೇನೆಯಲ್ಲಿ ಬಾಯಂ ಕಮಿಷನ್ ಬಯಸುವ ಎಲ್ಲ ಮಹಿಳೆಯರಿಗೆ ಮೂರು ತಿಂಗಳ ಒಳಗಾಗಿ ಜಾರಿ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಸೂಚನೆ

ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ಮೋದಿ ವಲಸೆ ಸಂಕುಲದ ಸಂರಕ್ಷಣೆ ಕುರಿತಂತೆ ಭಾರತದ ಬದ್ಗತೆಯನ್ನು ದೃಢಪಡಿಸಿದರು ಸುಸ್ತಿರ ಜೀವನಶೈಲಿ ಮತ್ತು ಪಸಿರು ಅಭಿವೃದ್ದಿ ಮಾದರಿಯ ಮೌಲ್ಯಗಳ ಆಧಾರದ ಮೇಲೆ ಭಾರತ ಹವಾಮಾನ ಕ್ರಿಯೆಯನ್ನು ಮುನ್ನಡೆಸುತ್ತಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ವನ್ನಮ್ನಗಗಳು ಮತ್ತು ಅವುಗಳ ವಾಸ ಸ್ಥಳವನ್ನು ಸಂರಕ್ಷಿಸುವುದು ಭಾರತದ ಸಾಂಸ್ಕೃತಿಕ ತತ್ವಗಳ ಭಾಗವಾಗಿದ್ದು ಇದು ಸಹಾನುಭೂತಿ ಮತ್ತು ಸಹಬಾಳ್ವೆಯನ್ನು ಉತ್ತೇಜಿಸುತ್ತದೆ ಎಂದು ಅವರು ನುಡಿದರು ದೇಶದಲ್ಲಿ ಅರಣ್ಯ ವ್ಯಾಪ್ತಿ ಹೆಚ್ಚಿಸಲು ಮತ್ತು ವನ್ನ ಜೀವಿ ಸಂಕುಲ ಉಳಿಸಲು ಸರ್ಕಾರ ಕೈಗೊಂಡಿರುವ ವಿವಿಧ ಉಪಕ್ರಮಗಳ ಬಗ್ಗೆ ಪ್ರಧಾನಮಂತ್ರಿ ಒತ್ತಿ ಹೇಳಿದರು ಸಂರಕ್ಷಣೆಯ ಕ್ಷೇತ್ರದಲ್ಲಿ ಸಹಯೋಗದ ಅಗತ್ಯವನ್ನು ಪ್ರತಿಪಾದಿಸಿದ ಪ್ರಧಾನಮಂತ್ರಿ ಭಾರತ ಆಸಿಯಾನ್ ಮತ್ತು ಪೂರ್ವ ಏಷ್ಯಾ ಶೃಂಗದ ರಾಷ್ಸಗಳೊಂದಿಗಿನ ಸಹಯೋಗವನ್ನು ಬಲಪಡಿಸಲು ಉದ್ದೇತಿಸಿದೆ ಎಂದು ತಿಳಿಸಿದರು

ಹೆಚ್ಚುವರಿ ಸೆಷನ್ ನ್ನಾಯಾಧೀಶ ಧರ್ಮೇಂದರ್ ರಾಣಾ ಅವರು ನಾಲ್ಲರು ಅಪರಾಧಿಗಳಾದ ಮುಖೇಶ್ ಕುಮಾರ್ಸಿಂಗ್ ಪವನ್ ಗುಪ್ತಾ ವಿನಯ್ ಕುಮಾರ್ ಶರ್ಮ ಮತ್ತು ಅಕ್ಷಯ್ ಕುಮಾರ್ಗೆ ಹೊಸದಾಗಿ ಗಲ್ಲುತಿಕ್ಷೆ ವಾರೆಂಟ್ ಹೊರಡಿಸಿದ್ದಾರೆ ದೆಹಲಿ ಸರ್ಕಾರ ಮತ್ತು ನಿರ್ಭಯಾ ಪೋಷಕರ ಅರ್ಜೆಯ ವಿಚಾರಣೆ ನಡೆಸಿದ ನ್ಯಾಯಾಲಯ ಈ ಆದೇಶ ಹೊರಡಿಸಿದೆ ಹೊಸದಾಗಿ ವಾರೆಂಟ್ ಹೊರಡಿಸಲು ಸುಪ್ರೀಂಕೋರ್ಟ್ ವಿಚಾರಣಾ ನ್ಯಾಯಾಲಯಕ್ಕೆ ಸ್ನಾತಂತ್ರ್ ನೀಡಿತ್ತು

ಅಟಲ್ ಭೂಜಲ ಯೋಜನೆಯಡಿ ಅಂತರ್ಜಲ ವೃದ್ಧಿ ಮತ್ತು ಅಂತರ್ಜಲ ಸಂಸ್ಥೆಗಳನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಲಾಗಿದೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿ ಚೆನ್ನೈ

ಜೈಪುರದಲ್ಲಿ ಕಳ್ಳ ಸಾಗಾಣೆಯ ಚಿನ್ನದ ಗಟ್ಟಿ ಮತ್ತು ಆಭರಣಗಳನ್ನು ಖರೀದಿಸಲಾಗುತ್ತಿದೆ ಎನ್ನುವ ಖಚಿತ ಮಾಹಿತಿ ಆಧರಿಸಿ ದಾಳಿ ನಡೆಸಲಾಯಿತು ಕೋಲ್ಕತ್ತಾ ಮೂಲಕ ಜೈಪುರಕ್ಕೆ ಚಿನ್ನದ ಗಟ್ಟಿಗಳು ಸರಬರಾಜಾಗಿವೆ ಎನ್ನುವ ಮಾಹಿತಿ ಹಿನ್ನೆಲೆಯಲ್ಲಿ ಜೈಸುರ ಕೋಲ್ಲತ್ತಾ ಮತ್ತು ಜೆನ್ಟೈನಲ್ಲಿ ಜಾರಿ ನಿರ್ದೇಶನಾಲಯ ದಾಳಿ ನಡೆಸಿ ಆಭರಣ ವಶಪಡಿಸಿಕೊಂಡಿದೆ

ಡಿಜೆಟಲ್ ಸೇವೆಗಳಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಇ ವೀಸಾ ಹಜ್ ಮೊಬ್ಲೆಲ್ ಆಪ್ ಮಸಿಹ ಆರೋಗ್ಲ ಸೌಲಭ್ಲ ಸೇರಿದಂತೆ ಇನ್ನಿತರ ಸೌಲಭ್ಲಗಳದ್ಲು ಮೆಕ್ನಾ ಮದೀನಕ್ಕೆ ತೆರಳುವ ಪಜ್ ಯಾಂತ್ರಿಕರಿಗೆ ಸಾರಿಗೆ ಇನ್ನಿತರ ಸೌಲಭ್ಯ ಒದಗಿಸಲು ನೆರವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ

ಮುಖ್ಯನ್ಯಾಯಮೂರ್ತಿ ಡಿ

ಪಟೇಲ್ ಮತ್ತು ನ್ಯಾಯಮೂರ್ತಿ ಸಿ ಪರಿಶಂಕರ್ ಅವರಿದ್ದ ನ್ನಾಯಪೀಠ ಕೇಂದ್ರ ಗೃಹ ಸಚಿವಾಲಯ ದೆಹಲಿ ಸರ್ಕಾರ ಮತ್ತು ವಿಶ್ವವಿದ್ಯಾಲಯಕ್ಕೆ ಈ ಸಂಬಂಧ ನೋಟೀಸ್ ಜಾರಿ ಮಾಡಿದೆ ಕರ್ನಾಟಕದ ವಿಧಾನಮಂಡಲದ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಲಪಾಲ ವಜುಭಾಯ್ ವಾಲಾ ಭಾಷಣ ಮಾಡಿದರು

ಯಾವುದೇ ಸಾಮಾಜಿಕ ಜಾಲತಾಣಕ್ಕೆ ಅಂತರ್ಜಾಲ ಸೌಲಭ್ಯವನ್ನು ಕಲ್ಪಿಸದಂತೆಯೂ ಸೂಚಿಸಲಾಗಿದೆ

ನ್ಯಾಯಮೂರ್ತಿ ಡಿ

ಚಂದ್ರಚೂಡ್ ನೇತೃತ್ವದ ನ್ಯಾಯಪೀಠ ಸೇನೆಯಲ್ಲಿ ಉನ್ನತ ಹುದ್ದೆಗಳ ನಿರ್ವಹಣೆಗೆ ಮಹಿಳಾ ಅಧಿಕಾರಿಗಳಿಗೆ ದ್ಲೆಹಿಕ ಮಿತಿ ಇರುತ್ತದೆ ಮತ್ತು ಸಾಮಾಜಕ ಕಾರಣಗಳಿಂದಾಗಿಯೂ ಅವರಿಗೆ ಕಮಾಂಡಿಂಗ್ ಹುದ್ದೆಗಳನ್ನು ನೀಡುವುದು ಸೂಕ್ತವಲ್ಲ ಎನ್ನುವ ಕೇಂದ್ರದ ಅಭಿಪ್ರಾಯವನ್ನು ತಳ್ಳ ಹಾಕಿತು

ಬೀಚಿಂಗ್ನಲ್ಲಿರುವ ಭಾರತದ ರಾಯಭಾರಿ ಪ್ರತಿಕ್ರಿಯಿಸಿ ವುಹಾನ್ನಲ್ಲಿರುವ ಭಾರತೀಯರು ಭಾರತಕ್ಷೆ ಮರಳಲು ಬಯಸಿದರೆ ಅವರಿಗೆ ನೆರವಾಗುವುದು ಹಾಗೂ ದಿಷಧಿಗಳನ್ನು ಹೊತ್ತ ವಿಮಾನ ವುಹಾನ್ಗೆ ಆಗಮಿಸಿ ಹಿಂದಿರುಗಲಿದೆ ಎಂದು ಹೇಳಿದ್ದಾರೆ ಕಳೆದ ಎರಡು ವಾರಗಳಿಂದ ವುಹಾನ್ನಲ್ಲಿರುವ ಬಹುತೇಕ ಭಾರತೀಯರು ರಾಯಭಾರಿ ಕಚೇರಿಯೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ಲಾರೆ ಎಂದು ಅವರು ತಿಳಿಸಿದ್ದಾರೆ